ದೆಹಲಿಯಲ್ಲಿ ನಿನ್ನೆ ಕಿರ್ಲೋಸ್ಕರ್ ಬ್ರದರ್ಸ್ ಸಂಸ್ಥೆಯ ಶತಮಾನೋತ್ಲವ ಸಮಾರಂಭದಲ್ಲಿ ಮಾತನಾಡಿದ ಅವರು ಕೆಲವು ಪ್ರಾಮಾಣಿಕರಲ್ಲದ ಮತ್ತು ಭ್ರಷ್ಟ ವ್ಯಕ್ತಿಗಳ ವಿರುದ್ಧ ಕ್ರಮ ಜರುಗಿಸಿರುವುದಕ್ಕೆ ಸರ್ಕಾರವನ್ನು ಉದ್ಯಮ ವಿರೋಧಿ ಎಂದು ಬಿಂಬಿಸಿರುವುದು ಸರಿಯಲ್ಲ ಎಂದರು ದೇಶದಲ್ಲಿ ಸುಗಮ ಉದ್ಯಮ ವಾತಾವರಣ ನಿರ್ಮಿಸಲು ಸರ್ಕಾರ ಕ್ಷೆಗೊಂಡಿರುವ ಕ್ರಮಗಳ ಕುರಿತು ವಿವರ ನೀಡಿದ ಪ್ರಧಾನಮಂತ್ರಿ ರಾಷ್ಷದ ಆರ್ಥಿಕತೆ ಬಲಿಷ್ಣಗೊಳ್ಳುತ್ತಿದ್ಲ ಮುಂಬರುವ ದಶಕ ಕ್ಷೆಗಾರಿಕಾ ಮತ್ತು ಉದ್ಯಮ ವಲಯಕ್ಕೆ ಪೂರಕವಾಗಿದೆ ಈ ಅವಕಾಶವನ್ನು ಉದ್ದಮಿಗಳು ಸಕಾರಾತ್ವಕವಾಗಿ ಬಳಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಭಾರತವನ್ನು ಐದು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯ ರಾಷ್ಷವಾಗಿಸಲು ಪಲವು ಕ್ರಮ ಜಾರಿಗೊಳಿಸಲಾಗಿದ್ದು ಉತ್ತಮ ಉದ್ದಮ ವಾತಾವರಣ ನಿರ್ಮಾಣಕ್ಕಾಗಿ ಮಪತ್ವದ ಸುಧಾರಣಾ ಕ್ರಮ್ ಕೈಗೊಳ್ಳಲಾಗಿದೆ ನಷ್ಟದಲ್ಲಿರುವ ಮತ್ತು ವಿಫಲ ಉದ್ದಮ ಮುಚ್ಲುವ ಪ್ರಕ್ರಿಯೆ ಸರಳಗೊಳಿಸಲು ದಿವಾಳಿ ತಿದ್ಲುಪಡಿ ಕಾನೂನು ಜಾರಿಗೊಳಿಸಲಾಗಿದೆ ಎಂದು ತಿಳಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೆಹಲಿಯಲ್ಲಿ ಗುರುವಾರ ನಡೆಯಲಿರುವ ನೀತಿ ಆಯೋಗದ ತಜ್ಜರ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದು ಆರ್ಥಿಕ ಪರಿಸ್ಲಿತಿ ಕುರಿತು ಸಮಾಲೋಚನೆ ನಡೆಸಲಿದ್ದಾರೆ ನೀತಿ ಆಯೋಗದ ಉಪಾಧ್ಯಕ್ಷ ರಾಜೀವ್ ಕುಮಾರ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಮಿತಾಬ್ ಕಾಂತ್ ಮತ್ತು ಓರಿಯ ಅಧಿಕಾರಿಗಳು ಹಾಗೂ ತಜ್ಜರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ

ಈ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಹಿರಿಯ ಉದ್ನಮಿಗಳೊಂದಿಗೆ ದೇಶದ ಪ್ರಸಕ್ತ ಆರ್ಥಿಕತೆ ಉದ್ದೋಗ ಅವಕಾಶ ಸೃಷ್ಟಿ ಕುರಿತು ಚರ್ಚೆ ನಡೆಸಿದರು

ಕಳೆದ ವರ್ಷ ನೈಋತ್ಯ ಮುಂಗಾರು ಋತುವಿನ ವೇಳೆ ಸಂಭವಿಸಿದ ಅತಿವೃಷ್ಷಿಯಿಂದ ಉಂಟಾಗಿದ್ದ ನಷ್ಟ ಪರಿಪಾರಕ್ಕಾಗಿ ಈ ಪೆಚ್ಚುವರಿ ನೆರವನ್ನು ಬಿಡುಗಡೆ ಮಾಡಲಾಗಿದೆ

ಸಭೆಯಲ್ಲಿ ಪಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೂ ಗ್ವಹ ಪಣಕಾಸು ಕೃಷಿ ಮತ್ತು ನೀತಿ ಆಯೋಗದ ಉನ್ನತ ಅಧಿಕಾರಿಗಳು ಪಾಲ್ಗೊಂಡಿದ್ದರು

ಪುಣೆಯ ಸಮಾರಂಭವೊಂದರಲ್ಲಿ ಮಾತನಾಡಿದ ಅವರು ಜೈವಿಕ ಇಂಧನವು ಪರಿಸರ ರಕ್ಷಣೆ ಮತ್ತು ಆರ್ಥಿಕ ಅಭಿವ್ವದ್ದಿ ಸಮತೋಲನಕ್ಕೆ ನೆರವಾಗಲಿದೆ ಎಂದರು ಎಥನಾಲ್ ಇಂಧನ ಬಳಕೆ ಕುರಿತು ಅರಿವು ಮೂಡಿಸಲು ಬಹಳಷ್ಟು ವರ್ಷಗಳು ಬೇಕಾಯಿತು ಆದರೆ ಕಳೆದ ಐದು ವರ್ಷಗಳಲ್ಲಿ ಎಥನಾಲ್ ಬಳಕೆ ಸಂಬಂಧಿಸಿದ ನೀತಿಯನ್ನು ನಿಜವಾದ ಅರ್ಥದಲ್ಲಿ ಜಾರಿಗೊಳಿಸಲಾಗಿದೆ ಎಂದರು ಎಥನಾಲ್ ಬಳಕೆ ಹೆಚ್ವಾದಲ್ಲಿ ಕಚ್ವಾ ತೈಲದ ಆಮದು ಪ್ರಮಾಣ ಕಡಿಮೆಯಾಗಿ ಇದರಿಂದ ಪರಿಸರಕ್ಕೆ ಹಾಗೂ ಆರ್ಥಿಕತೆಗೆ ಪ್ರಯೋಜನವಾಗಲಿದೆ ಎಂದು ಸಚಿವರು ತಿಳಿಸಿದರು ಹಸಿರು ಇಂಧನ ಕ್ಷೇತ್ರದಲ್ಲಿ ಪಲವು ಸಂಸ್ವೆಗಳು ಉತ್ತಮ ಕಾರ್ಯ ನಿರ್ವಹಿಸುತ್ತಿವೆ ಎಂದು ಸಚಿವರು ಶ್ಲಾಘಿಸಿದರು

ಇರಾನ್ ಯಾವುದೇ ಹಿಂಸಾಚಾರ ಅಥವಾ ಪ್ರತಿಕಾರ ಕ್ರಮ ಕ್ಲೆಗೊಳ್ಳಬಾರದು ಎಂದು ನಾರ್ತ್ ಅಂಟ್ನಾಟಿಕ್ ಟ್ರೀಟಿ ಆರ್ಗನೈಜೇಷನ್ ನೇಟೊ ಆಗ್ರಹಿಸಿದೆ

ಸುಲೇಮಾನಿ ಪತ್ತೆ ವಿರುದ್ದ ತೀವ್ರ ಪ್ರತಿಕಾರ ಕೈಗೊಳ್ಳುವುದಾಗಿ ಇರಾನ್ ಘೋಷಿಸಿದ್ದು ಆದರೆ ಅಮೆರಿಕದ ವಿರುದ್ದ ಯಾವುದೇ ಕ್ರಮ ಕೈಗೊಂಡರೆ ಇರಾನ್ ಮೇಲೆ ಬೃಹತ್ ದಾಳಿ ನಡೆಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ ಪಾಕಿಸ್ತಾನ ವೇಶಾವರ್ನಲ್ಲಿ ಅಲ್ಲಸಂಖ್ಯಾತ ಸಿಖ್ ಸಮುದಾಯದ ಮೇಲಿನ ಹಿಂಸಾಚಾರ ಹಾಗೂ ನಾನ್ಕಾನಾ ಸಾಹಿಬ್ ಗುರುದ್ದಾರದಲ್ಲಿನ ಗಲಭೆ ವಿರುದ್ದ ಭಾರತ ಶೀವ್ರ ಪ್ರತಿಭಟನೆ ವ್ಯಕ್ತಪಡಿಸಿದೆ ಭಾರತದಲ್ಲಿನ ಪಾಕಿಸ್ತಾನ ಹೈಕಮೀಷನರ್ ಸ್ಟೆಯದ್ ಹೈದರ್ಷಾ ಅವರಿಗೆ ವಿದೇಶಾಂಗ ಸಚಿವಾಲಯ ನಿನ್ನೆ ಸಮನ್ಸ ಜಾರಿಗೊಳಿಸಿದ್ದು ತನ್ನ ಪ್ರತಿಭಟನೆ ವ್ಯಕ್ತಪಡಿಸಿದೆ ಅಲ್ಲದೆ ಪಾಕಿಸ್ತಾನದಲ್ಲಿರುವ ಅಲ್ಲಸಂಖ್ಯಾತ ಸಿಖ್ ಸಮುದಾಯದವರು ಹಾಗೂ ಅವರ ಪ್ರಾರ್ಥನಾ ಸ್ವಳಗಳಿಗೆ ಸೂಕ್ತ ಭದ್ರತೆ ಒದಗಿಸುವಂತೆ ಭಾರತ ಆಗ್ರಹಿಸಿದೆ ಹಿಂಸಾಚಾರ ನಡೆಸಿದವರ ವಿರುದ್ದ ಅಗತ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಭಾರತ ಒತ್ತಾಯಿಸಿದೆ

ಇದರೊಂದಿಗೆ ಮುಸ್ಲಿಂ ಮತ್ತು ಪಾರ್ಸಿ ಸಮುದಾಯದ ಮಹಿಳೆಯರ ಅಸಮಾನತೆ ಕುರಿತು ಸಹ ವಿಚಾರಣೆ ನಡೆಯಲಿದೆ

ಪಶ್ಚಿಮ ಬಂಗಾಳ ಸರ್ಕಾರವು ಗಂಗಾ ಸಾಗರ್ ಯಾತಾರ್ಥಿಗಳಿಗೆ ತಲಾ ಐದು ಲಕ್ಷ ರೂಪಾಯಿ ವಿಮಾ ಭದ್ರತೆ ಒದಗಿಸಲಿದೆ

ಭಾರತ ತಂಡದಲ್ಲಿ ಗಾಯಗೊಂಡಿದ್ದ ಜಸ್ವೀತ್ ಬುಮ್ರಾ ಹಾಗೂ ಓಪನರ್ ಶಿಖರ್ ಧವನ್ ಚೇತರಿಸಿಕೊಂಡು ಪಂದ್ಯಕ್ಷೆ ಹಿಂದಿರುಗಿದ್ದು ತಂಡಕ್ಷೆ ಬಲ ತುಂಬುವ ನಿರೀಕ್ಷೆಯಿದೆ ಹಿಂದಿ ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳಲ್ಲಿ ಪಂದ್ನದ ನೇರ ವೀಕ್ಷಕ ವಿವರಣೆಯನ್ನು ಆಕಾಶವಾಣಿ ಪ್ರಸಾರ ಮಾಡಲಿದೆ